ಅವಕಾಶಗಳ ಸಮಾವೇಶ ಉದ್ದೇಶಿಸಿ ಇಂದು ಮಾತನಾಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಕೇಂದ್ರ ಅಲ್ಲಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ಯಾರ್ ಅಬ್ಬಾಸ್ ನಖ್ಯಿ ಇಂದಿನಿಂದ ಕೇಂದ್ರಾದಳಿತ ಪ್ರದೇಶ ಲೇಹ್ಗೆ ಎರಡು ದಿನಗಳ ಭೇಟಿ

ಅಮೆರಿಕದ ಸೆರೆನಾ ವಿಲಿಯಮ್ಸ್ ಹಾಗೂ ಬೆಲಾರಸ್ನ ವಿಕ್ವೋರಿಯಾ ಅಜರೆಂಕಾ ಹೋರಾಟ

ಕೇಂದ್ರ ಶಿಕ್ಷಣ ಸಚಿವಾಲಯ ಶಿಕ್ಷಾ ಪರ್ವದ ಭಾಗವಾಗಿ ಎರಡು ದಿನಗಳ ಈ ಸಮಾವೇಶವನ್ನು ಆಯೋಜಿಸಿದೆ

ರಾಷ್ವೀಯ ಶಿಕ್ಷಣ ನೀತಿ ಭಾರತವನ್ನು ಸಮಾನ ಹಾಗೂ ವೈವಿದ್ಯಮಯ ಜ್ಞಾನ ಸಮಾಜವನ್ನಾಗಿಸುವ ಉದ್ದೇಶ ಹೊಂದಿದೆ ಭಾರತ ಕೇಂದ್ರಿತ ಶಿಕ್ಷಣ ವ್ಯವಸ್ತೆ ಭಾರತವನ್ನು ಜಾಗತಿಕ ಶಕ್ತಿಯನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುವಂತೆ ನೀತಿಯನ್ನು ರೂಪಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಜಪಾನ್ ಪ್ರಧಾನಿ ಶಿಂಜೋ ಅಬೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದರು ಉಭಯ ದೇಶಗಳ ನಡುವಣ ಬಾಂಧವ್ಯ ಬಲಗೊಳಿಸುವಲ್ಲಿ ಅಬೆ ಅವರ ನಾಯಕತ್ಸ ಹಾಗೂ ಅವರ ವ್ಯಕ್ತಿಗತ ಬದ್ದತೆಗೆ ಪ್ರಧಾನಿ ಮೋದಿ ಧನ್ಯವಾದ ಸಲ್ಲಿಸಿದರು ಪರಸ್ವರ ವಿಶ್ವಾಸ ಹಾಗೂ ಸ್ನೇಹವನ್ನು ಪುನರ್ ದೃಢೀಕರಿಸಿದ ಇಬ್ಬರೂ ನಾಯಕರು ಪರಸ್ವರ ದೇಶಗಳ ತಮ್ಮ ಭೇಟಿಯ ಅನುಭವಗಳನ್ನು ಈ ಸಂದರ್ಭದಲ್ಲಿ ಸ್ಕರಿಸಿ ವಿನಿಮಯ ಮಾಡಿಕೊಂಡರು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಹಾಗೂ ಜಾಗತಿಕ ಸಹಭಾಗಿತ್ಸದ ಚೌಕಟ್ಟಿನಡಿ ಮುಂಬೈ ಅಹಮದಾಬಾದ್ ಹೈಸ್ವೀಡ್ ರೈಲು ಯೋಜನೆ ಸೇರಿದಂತೆ ಹಲವು ಮುಂದುವರೆದಿರುವ ಯೋಜನೆಗಳ ಸ್ಥಿತಿಗತಿಗಳನ್ನು ಉಭಯ ನಾಯಕರು ಪರಾಮರ್ಶೆ ನಡೆಸಿದರು ಕೋವಿಡ್ ನಂತರದ ಜಗತ್ತಿನಲ್ಲಿ ಜಾಗತಿಕ ಸಮುದಾಯ ಮುಂದಿನ ಅಡಿ ಇರಿಸುವಾಗ ಉಭಯ ದೇಶಗಳು ನಿರ್ಣಾಯಕ ಪಾತ್ರ ವಹಿಸಲು ಬಲಿಷ್ಣ ಸಹಭಾಗಿತ್ವಕ್ಕೆ ಉಭಯ ನಾಯಕರು ಸಮ್ಮತಿಸಿದರು ಭಾರತೀಯ ಸಶಸ್ತ್ರ ಪಡೆಗಳು ಹಾಗೂ ಜಪಾನ್ನ ಸ್ವಯಂ ರಕ್ಷಣಾ ಪಡೆಗಳ ನದುವೆ ಸೇವೆ ಹಾಗೂ ಪೂರೈಕೆಗಳಿಗೆ ಮಾಡಿಕೊಳ್ಳಲಾಗಿರುವ ಒಪ್ಪಂದವನ್ನು ಉಭಯ ನಾಯಕರು ಸ್ನಾಗತಿಸಿದರು

ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಹಾಗೂ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ನಿನ್ನೆ ಮಾಸ್ಕೋದಲ್ಲಿ ಪರಸ್ವರ ಸಮಾಲೋಚನೆ ನಡೆಸಿದರು ಶಾಂಘೈ ಸಹಕಾರ ಸಂಘಟನೆಯ ಸಮಾವೇಶದ ಹಿನ್ನೆಲೆಯಲ್ಲಿ ಸಮಾಲೋಚನೆ ನಡೆಸಿದ್ದು ಗಡಿ ಭಾಗದಲ್ಲಿ ತನ್ನ ಸೇನೆಯನ್ನು ಹಿಂತೆಗೆದುಕೊಳ್ಳುವ ಹಾಗೂ ಪರಿಸ್ಹಿತಿಯನ್ನು ಶಮನಗೊಳಿಸಲು ಉಭಯ ನಾಯಕರು ಒಪ್ಪಿಕೊಂಡಿದ್ದಾರೆ ಎರಡೂ ಬದಿಯ ಗದಿ ಪಡೆಗಳ ನಡುವೆ ಸಮಾಲೋಚನೆ ಮುಂದುವರೆಸಲು ಹಾಗೂ ಪರಸ್ಪರ ಸೂಕ್ತ ಅಂತರ ಕಾಯ್ದುಕೊಳ್ಳಲು ಸಹ ತೀರ್ಮಾನಿಸಿದ್ದಾರೆ ಭಾರತ ಚೀನಾ ನಡುವಿನ ಬಾಂಧವ್ಯವನ್ನು ಬಲಗೊಳಿಸಲು ಹಾಗೂ ಗಡಿ ಭಾಗದಲ್ಲಿ ಶಿಷ್ಟಾಚಾರ ಪಾಲನೆ ಎಲ್ಲ ಒಪ್ಸಂದಗಳ ಅನುಸರಣೆಗೂ ಸಮ್ಮತಿಸಿದ್ದಾರೆ

ಶಾಂಫೈ ಸಹಕಾರ ಸಂಘಟನೆಯ ಪೂರ್ಣ ಪ್ರಮಾಣದ ಸದಸ್ಯತ್ವ ಪಡೆದ ನಂತರ ಭಾರತ ಅತಿಥ್ಯ ವಹಿಸುತ್ತಿರುವ ಪ್ರಧಾನಮಂತ್ರಿ ಮಟ್ಟದ ಮೊದಲ ಸಭೆ ಇದಾಗಿದೆ

ಎರಡೂ ಸಭೆಗಳಲ್ಲಿ ವಿಡಿಯೋ ಕಾನ್ವರೆನ್ಪ್ ಮೂಲಕ ಎಲ್ಲಾ ಎಸ್ ಸಿ ಓ ಸದಸ್ಯ ರಾಷ್ಟ್ ಗಳು ಭಾಗವಹಿಸಿದ್ದವು ನವೆಂಬರ್ನಲ್ಲಿ ಸಿಹೆಚ್ಜಿ ಸಮಾವೇಶಕ್ಕೂ ಮುನ್ನ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಸಭೆಗಳನ್ನು ಭಾರತ ಆಯೋಜಿಸಿದೆ ಇದರಲ್ಲಿ ಸಾಂಪ್ರದಾಯಿಕ ಔಷಧ ಕುರಿತ ಪೂರ್ವಭಾವಿ ವಿಚಾರ ಸಂಕಿರಣ ವಿದೇಶಾಂಗ ವ್ಯವಹಾರ ಆರ್ಥಿಕತೆ ಮತ್ತು ವ್ಯಾಪಾರ ಕುರಿತ ಹಿರಿಯ ಅಧಿಕಾರಿಗಳ ಆಯೋಗದ ಎರಡು ಸಭೆಗಳು ಮೊಟ್ವ ಮೊದಲ ಎಸ್ ಸಿ ಓ ಸ್ವಾರ್ಟ್ ಅಪ್ ಫೋರಂ ಅವಿಷ್ಕಾರ ಮತ್ತು ಸ್ವಾರ್ಟಪ್ಗಳ ವಿಷೇಷ ಕಾರ್ಯ ಸಮೂಹ ಮೊಟ್ಡ ಮೊದಲ ಎಸ್ ಸಿ ಓ ಯುವ ವಿಜ್ಞಾನಗಳ ಸಮಾವೇಶಗಳು ಇದರಲ್ಲಿ ಸೇರಿವೆ

ಇದರಿಂದ ಒಟ್ನು ಚೇತರಿಸಿಕೊಂಡವರ ಸಂಖ್ಯೆ

ಅವರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ಮಾಡಲಿದ್ದಾರೆ ಕೇಂದ್ರೀಯ ಕಾರ್ಯಕ್ರಮಗಳ ಕುರಿತು ಹೆಚ್ಚಿನ ನೆರವು ಮತ್ತು ಸಹಕಾರದ ಬಗ್ಗೆ ಸೂಕ್ತ ಮಾಹಿತಿ ನೀಡುವಂತೆ ಅವರು ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದಾರೆ ಲೇಹ್ನಲ್ಲಿ ವಿವಿಧ ಅಲ್ವಸಂಖ್ಯಾತ ಸಮುದಾಯದ ಶಿಕ್ಷಣ ಸಂಸ್ಥೆಗಳಿಗೂ ಅವರು ಭೇಟಿ ನೀಡಲಿದ್ದಾರೆ

ಬ್ಯಾಂಕ್ ಸಾಲಗಾರರ ಸಮಸ್ಯೆಗಳಿಗೆ ಪರಿಹಾರ ಸಲಹೆ ನೀಡಲು ಮಾಜಿ ಮಹಾಲೇಖಪಾಲರಾದ ರಾಜೀವ್ ಮಹರ್ಷಿ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚಿಸಲಾಗಿದೆ ಅಹಮದಾಬಾದ್ನ ಐಐಎಂ ಮಾಜಿ ಪ್ರಾಧ್ಯಾಪಕ ಮತ್ತು ರಿಸರ್ವ್ ಬ್ಯಾಂಕ್ ನ ವಿತ್ತೀಯ ನೀತಿ ಸಮಿತಿಯ ಮಾಜಿ ಸದಸ್ಯ ಡಾ ರವೀಂದ್ರ ಹೆಚ್ ಧೋಲಾಕಿಯಾ ಸ್ವೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಐಡಿಬಿಐ ಬ್ಯಾಂಕ್ ಮಾಜಿ ವ್ಯವಸ್ಡಾಪಕ ನಿರ್ದೇಶಕ ಬಿ ಶ್ರೀರಾಮ್ ಸಮಿತಿಯ ಸದಸ್ಯ ರಾಗಿದ್ದಾರೆ

ಈ ಸಮಿತಿ ಒಂದು ವಾರದೊಳಗೆ ತನ್ನ ವರದಿಯನ್ನು ಸಲ್ಲಿಸಲಿದೆ

ಆಕಾಶವಾಣಿ ಪ್ರಸ್ತುತಪಡಿಸುವ ಸತ್ನಾಗ್ರಹ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಗಾಂಧೀಜಿಯವರ ಅಹಿಂಸಾತ್ಮಕ ಸತ್ಯಾಗ್ರಹದ ಬಗ್ಗೆ ಬೆಳಕು ಚೆಲ್ಲಲಾಗುತ್ತದೆ

ನಾಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಮಧ್ಯಪ್ರದೇಶದ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದು ಮನೆಗಳ ಗೃಹ ಪ್ರವೇಶ ಸಮಾರಂಭದಲ್ಲೂ ಭಾಗಿಯಾಗಲಿದ್ದಾರೆ